ಲಾಕ್ಡೌನ್ ಕ್ರಮಗಳ ಕುರಿತು ಹೊಸ ಮಾರ್ಗಸೂಚಿ ಪ್ರಕಟ ್ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಕೊರೊನಾ ವೈರಸ್ ಸೋಂಕಿತರ ಪ್ರಮಾಣ ಕಡಿಮೆ ಸಚಿವ ಬಿ

ಗಣ್ಣರ ಕಂಬನಿ ವಾರ್ತೆಗಳ ವಿವರ ರಾಜ್ಯದಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ಸಿಲುಕಿಕೊಂಡಿರುವ ಅಂತರ ಜಿಲ್ಲೆ ಹಾಗೂ ಅಂತರ ರಾಜ್ಯ ವಲಸೆ ಕಾರ್ಮಿಕರ ಅರ್ಥಿಕ ಮುಗ್ಗಟ್ಟು ಪರಿಗಣಿಸಿ ರಾಜ್ಯ ಸರ್ಕಾರ ಮೂರು ದಿನಗಳ ಉಚಿತ ಬಸ್ ಸೇವೆ ಒದಗಿಸಿದೆ ಕಾರ್ಮಿಕರು ಮತ್ತು ಬಡ ಕೂಲ ಕಾರ್ಮಿಕರ ಪರಿಸ್ಥಿತಿಯನ್ನು ಗಮನಿಸಿ ನಾಳೆಯವರೆಗೆ ಜಿಲ್ಲಾ ಕೇಂದ್ರಗಳಿಂದ ಮತ್ತು ರಾಜಧಾನಿ ಬೆಂಗಳೂರಿನಿಂದ ಕರ್ನಾಟಕದಲ್ಲಿನ ತಮ್ಮ ತಮ್ಮ ಊರುಗಳಿಗೆ ಹೋಗುವ ಎಲ್ಲರಿಗೂ ಉಚಿತವಾಗಿ ಕೆ ಎಸ್ ಆರ್

ಬಸ್ಗಳಲ್ಲಿ ತೆರಳಲು ನಿನ್ನೆಯಿಂದ ಅನುವು ಮಾಡಿಕೊಡಲಾಗಿದೆ ಇದರ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ನುಕೂನುಗ್ಗಲು ಮಾಡಿಕೊಳ್ಳದೇ ವ್ವಿತಿಗತ ಅಂತರ ಕಾಪಾಡಿಕೊಂಡು ಜನರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಮನವಿ ಮಾಡಿದ್ದಾರೆ

ಈ ಹಿನ್ನೆಲೆ ರಾಜ್ಯ ಸರ್ಕಾರ ಲಾಕ್ಡೌನ್ ಕ್ರಮಗಳ ಕುರಿತು ಆದೇಶ ಹೊರಡಿಸಿದೆ ಕಂಟೈನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಕೆಂಪು ಕಿತ್ತಳೆ ಹಾಗೂ ಪಸಿರು ಜಿಲ್ಲೆಗಳಲ್ಲಿ ವ್ಯಕ್ತಿಗತ ಅಂತರ ಕಾಪಾಡಿಕೊಂಡು ಕೆಲ ಪರತ್ತಿನೊಂದಿಗೆ ವಿವಿಧ ಚಟುವಟಿಕೆಗಳ ಆರಂಭಕ್ಷೆ ಅನುವು ಮಾಡಿಕೊಡಲಾಗಿದೆ

ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಹಾಗೂ ಮೈಸೂರು ಜಿಲ್ಲೆಗಳನ್ನು ಕೆಂಪು ವಲಯಗಳಾಗಿ ಗುರುತಿಸಲಾಗಿದೆ ಬೆಳಗಾವಿ ವಿಜಯಪುರ ಕಲಬುರಗಿ ಬಾಗಲಕೋಟೆ ಮಂಡ್ಕ ಬಳ್ಳಾರಿ ಧಾರವಾಡ ದಕ್ಷಿಣ ಕನ್ನಡ ಬೀದರ್ ಚಿಕ್ಕಬಳ್ಳಾಪುರ ಗದಗ್ ಉತ್ತರ ಕನ್ನಡ ತುಮಕೂರು ಕಿತ್ತಳೆ ವಲಯದಲ್ಲಿವೆ

ಕಂಟೈನ್ಮೆಂಟ್ ವಲಯಗಳಲ್ಲಿ ಹೊರ ರೋಗಿಗಳ ವಿಭಾಗವನ್ನು ಬಂದ್ ಮಾಡಲಾಗಿದೆ ಉಳಿದಂತೆ ಕೆಂಪು ಕಿತ್ತಳೆ ಹಸಿರು ವಲಯದಲ್ಲಿ ಹೊರರೋಗಿಗಳ ವಿಭಾಗ ಮತ್ತು ಕ್ಷಿನಿಕ್ಗಳು ಪುನಾರಂಭವಾಗಲಿವೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಬಿ ಎಸ್

ಇದಕ್ಕೆ ಉದಾಪರಣೆಯಾಗಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ನಲ್ಲಿ ಸೋಂಕಿತರ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ಬಿ

ಈ ಹಿಂದೆ ನಮ್ನ ರಾಜ್ಯ ಇದ್ದ ನಾಲ್ಲನೇ ಸ್ನಾನದಿಂದ ಹನ್ನೊಂದನೇ ಸ್ನಾನಕ್ಷೆ ಇಳಿದಿದ್ದೇವೆ ಜನರ ಸಹಕಾರ ಎಲ್ಲ ಅಧಿಕಾರಿ ವರ್ಗದವರ ತ್ರಮದಿಂದ ಇನ್ನೂ ಹೆಚ್ಚಿನ ಯಶಸ್ಸನ್ನು ಶೀಘ್ರವೇ ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ

ಹೊಸದಾಗಿ ರಾಯಚೂರು ವಿಶ್ವವಿದ್ಯಾಲಯ ಕಾರ್ಯರೂಪಕ್ಕೆ ಬರಲಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾಕ್ಷರ್ ಸಿ

ಈ ನಿಟ್ಟಿನಲ್ಲಿ ಗೆಜೆಟ್ ಅಧಿಸೂಚನೆ ಹೊರಡಿಸಿದ್ದು ರಾಯಚೂರು ಮತ್ತು ಯಾದಗಿರಿ ಜೆಲ್ಲೆಗಳಲ್ಲಿರುವ ಪದವಿ ಕಾಲೇಜುಗಳು ರಾಯಚೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಡಿ ಬರಲಿವೆ ಈ ತಿದ್ದುಪಡಿಯಿಂದ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಸಂಪರ್ಕ ಹಾಗೂ ಇತರೆ ತೈಕ್ಷಣಿಕ ಸಂಬಂಧಿ ಸಮಸ್ಥೆಗಳಿಗೆ ಪರಿಹಾರ ಸಿಗಲಿದೆ ಎಂದು ಸಿ

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ನಿಸಾರ್ ಅಹಮದ್ ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾಗಿದ್ದಾರೆ

ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೇ ಇಹಲೋಕ ತ್ಯಜಿಸಿದ್ದಾರೆ

ಅನುವಾದ ಕೃತಿಗಳಿಂದ ನಾಡಿನ ಮನೆ ಮಾತಾಗಿದ್ದರು

ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಪದ್ಧತ್ರೀ ಪ್ರಶಸ್ತಿ ಪಂಪ ಪ್ರಶಸ್ತಿ ಸೇರಿದಂತೆ ಹತ್ತು ಪಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಬೆಂಗಳೂರಿನ ಜೆ ಸಿ ನಗರದ ದೂರದರ್ಶನ ಕಚೇರಿ ಬಳಿ ನಂದಿದುರ್ಗ ರಸ್ತೆಯ ಕಬರಸ್ವಾನದಲ್ಲಿ ಇಂದು ಮಧ್ಯಾಷ್ನ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಕನ್ನಡದ ಖ್ಯಾತ ಕವಿ ಬರಹಗಾರರಾದ ಕೆ ಎಸ್ ನಿಸಾರ್ ಅಹಮದ್ ಅವರ ನಿಧನದ ಸುದ್ದಿ ತಿಳಿದು ತೀವ್ರ ದುಃಖಿವಾಗಿದೆ ಕನ್ನಡ ಸಾಹಿತ್ಯಕ್ಷೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಉಪರಾಷ್ಲಪತಿ ಎಂ ವೆಂಕಯ್ಯ ನಾಯ್ದು ಕನ್ನಡದಲ್ಲೇ ಟ್ವಟ್ ಮಾಡಿದ್ದಾರೆ

ನಿಸಾರ್ ಅಹಮದ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತೀವ್ರ ಸಂತಾಪ ವ್ಲಕ್ತಪಡಿಸಿದ್ದಾರೆ

ಎಸ್ ನಿಸಾರ್ ಅಹ್ವದ್ ಅವರ ನಿಧನ ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಪ್ಪ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವಿಟ್ ಮಾಡಿದ್ದಾರೆ

ಈ ವಿನಾಯಿತಿಗಳು ವೆಂಗಳೂರು ನಗರದ ಬಿ

ಎಂ ಪಿ

ಈ ಆದೇಶದನ್ವಯ ಎಲ್ಲ ರೀತಿಯ ಅಂಗಡಿ ಮಳಿಗೆಗಳನ್ನು ಗೊತ್ತುಪಡಿಸಿದ ಅವಧಿಯಲ್ಲಿ ತೆರೆಯಬಹುದು ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ತಿಳಿಸಿದ್ದಾರೆ

ಲಾಕ್ಡೌನ್ ಕ್ರಮಗಳ ಕುರಿತು ಹೊಸ ಮಾರ್ಗಸೂಚಿ ಪ್ರಕಟ ು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಕೊರೊನಾ ವೈರಸ್ ಸೋಂಕಿತರ ಪ್ರಮಾಣ ಕಡಿಮೆ ಸಚಿವ ಬಿ ಶ್ರೀರಾಮುಲು